ಈಶಾನ್ವ ಭಾಗದ ಅಭಿವೃದ್ದಿಗೆ ಕೈಮಗ್ಗ ಮತ್ತು ಕರಕುಶಲತೆ ಇಂಬು ನೀಡುವುದು ಗೃಹ ಸಚಿವ ಅಮಿತ್ ಶಾ

ಹೆಡ್ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಜಲ ಸಂಪನ್ಮೂಲಗಳು ಯುವ ವ್ವವಹಾರಗಳು ಸಂಸ್ಕತಿ ಶಿಕ್ಷಣ ಮತ್ತು ಕರಾವಳಿ ಕಣ್ಗಾವಲು ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಒಟ್ಟು ಏಳು ಒಪ್ಪಂದಗಳು ಏರ್ಪಟ್ಟದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಬಾಂಗ್ಲಾದೇಶ ಪ್ರಧಾನಮಂತ್ರಿ ಶೇಬ್ ಹಸೀನಾ ನಡುವೆ ನಿನ್ನೆ ನವದೆಹಲಿಯಲ್ಲಿ ನಡೆದ ದ್ವಿಪಕ್ಷೀಯ ಮಾತುಕತೆಯ ಬಳಿಕ ಉಭಯ ದೇಶಗಳ ನಡುವೆ ಹಲವಾರು ಕ್ಷೇತ್ರಗಳಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಪ್ರಮುಖವಾಗಿ ಇಬ್ಬರು ನಾಯಕರು ದ್ವಿಪಕ್ಷೀಯ ಬಾಂಧವ್ದ ಮತ್ತು ಅನೇಕ ಪ್ರಾದೇಶಿಕ ವಿಷಯಗಳ ಕುರಿತು ಸುದೀರ್ಘ ಸಮಾಲೋಚನೆ ನಡೆಸಿದರು ಇದೇ ವೇಳೆ ಉಭಯ ನಾಯಕರು ಮೂರು ದ್ವಿಪಕ್ಷೀಯ ಯೋಜನೆಗಳಿಗೆ ಜಂಟಿಯಾಗಿಯೂ ಚಾಲನೆ ನೀಡಿದರು ಬಾಂಗ್ಲಾದೇಶದಿಂದ ಅಡುಗೆ ಅನಿಲ ಆಮದು ಢಾಕಾದಲ್ಲಿ ವಿವೇಕಾನಂದ ಭವನ ನಿರ್ಮಾಣ ಮತ್ತು ಭಾರತ ಬಾಂಗ್ಲಾದೇಶ ವೃತ್ತಿಪರ ಕೌಶಲಾಭಿವೃದ್ದಿ ಸಂಸ್ಟೆ ಸ್ಥಾಪನೆ ಯೋಜನೆಗಳು ಇದರಲ್ಲಿ ಸೇರಿವೆ

ಇವು ಎರಡೂ ದೇಶಗಳ ನಡುವಿನ ನಿಕಟ ಸಂಬಂಧದವನ್ನು ಪ್ರತಿಬಿಂಬಿಸುತ್ತವೆ ಎಂದು ತಿಳಿಸಿದರು ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಮಾತನಾಡಿ ಕಳೆದ ಕೆಲವು ವರ್ಷಗಳಿಂದ ಕಡಲ ಭದ್ರತೆ ನಾಗರಿಕ ಪರಮಾಣು ಶಕ್ತಿ ಮತ್ತು ವ್ಯಾಪಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಉತ್ತಮಗೊಳ್ಳುತ್ತಿವೆ ಎಂದರು ಇದೇ ವೇಳೆ ಇಬ್ಬರೂ ನಾಯಕರು ನೆರಹೊರೆಯವರ ಸುರಕ್ಷತೆ ರಕ್ಷಣೆಯಲ್ಲಿ ಹೆಚ್ಚಿನ ಸಹಕಾರದ ಅಗತ್ಯದ ಬಗ್ಗೆಯೂ ಪ್ರಸ್ತಾಪಿಸಿದರು ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಭಯೋತ್ವಾದನೆ ವಿರುದ್ದ ಬಾಂಗ್ಲಾದೇಶದ ಶೂನ್ದ ಸಹಿಷ್ಟುತೆ ನೀತಿಗೆ ಮೆಚ್ಚುಗೆ ವ್ವಕ್ತಪಡಿಸಿ ಶಾಂತಿ ಭದ್ರತೆ ಮತ್ತು ಪ್ರಾಂತೀಯವಾಗಿ ಸ್ವಿರತೆ ಸ್ವಾಪಿಸುವ ಕುರಿತು ಕೈಗೊಂಡಿರುವ ಕ್ರಮಗಳನ್ನು ಪ್ರಶಂಸಿಸಿದರು ಬಾಂಗ್ಲಾದೇಶ ಪ್ರಧಾನಿಯವರು ಸಂಜೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರನ್ನೂ ಭೇಟಿಯಾಗಿ ಮಾತುಕತೆ ನಡೆಸಿದರು ಈ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಭಯೋತ್ವಾದನೆ ವಿರುದ್ದದ ಶೂನ್ತ ಸಹಿಷ್ಣುತೆ ನೀತಿಯ ಬಗ್ಗೆ ರಾಷ್ಟಪತಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದರು ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಯಲ್ಲಿ ಕೈಮಗ್ಗ ಮತ್ತು ಕರಕುಶಲತೆ ಮಹತ್ವದ ಪಾತ್ರ ವಹಿಸಬಹುದಾಗಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಇವು ಈ ಭಾಗದಲ್ಲಿ ಅಗಾಧ ಪ್ರಮಾಣದ ಉದ್ಯೋಗವಕಾಶಗಳನ್ನು ಸೃಷ್ಟಿಸುವ ಸಾಮರ್ಥ್ಚ ಹೊಂದಿವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ರಾಜ್ದದ ರಾಜಧಾನಿ ಐಜ್ವಾಲ್ನಲ್ಲಿ ನಿನ್ನೆ ಈಶಾನ್ದ ಭಾಗದ ಕೈಮಗ್ಗ ಮತ್ತು ಕರಕುಶಲ ವಸ್ತು ಪ್ರದರ್ಶನವನ್ನು ಉದ್ವಾಟಿಸಿದ ಬಳಿಕ ಸಭೆಯನ್ನುದ್ದೇಶಿಸಿ ಅಮಿತ್ ಶಾ ಮಾತನಾಡುತ್ತಿದ್ದರು ಬಿದಿರನ್ನು ಒಂದು ಹುಲ್ಲು ಜಾತಿಯ ತಳಿ ಎಂದು ಪರಿಗಣಿಸಲು ಮೋದಿ ಸರ್ಕಾರ ನಿರ್ದರಿಸಿದ್ದು ಇದು ಸ್ವಳೀಯ ಜನತೆಗೆ ಆರ್ಥಿಕವಾಗಿ ಪ್ರಯೋಜನಕಾರಿ ಎಂದು ಅವರು ಹೇಳಿದರು

ಮಿಜೋರಾಮ್ ದೇಶದಲ್ಲೇ ಅತ್ಯಂತ ಶಾಂತಿಯುತ ರಾಜ್ಯ ಎಂಬ ಸ್ಟಾನ ಪಡೆದುಕೊಂಡಿದೆ ಎಂದು ಅಮಿತ್ ಶಾ ಹೇಳದರು

ರಕ್ಷಣಾ ಸಚಿವಾಲಯದಲ್ಲಿ ಮಾಜಿ ಸ್ನೆನಿಕರ ಕಲ್ಲಾಣ ಇಲಾಖೆಯಡಿ ಸ್ವಾಪಿಸಲಾಗಿರುವ ಸೇನಾ ಸಂಘರ್ಷದ ಗಾಯಾಳುಗಳ ಕಲ್ಲಾಣ ನಿಧಿ ಅಡಿಯಲ್ಲಿ ಈ ಆರ್ಥಿಕ ನೆರವು ನೀಡಲಾಗುತ್ತದೆ ಕುಟುಂಬದ ಪಿಂಚಣಿ ಸೇನಾ ಗ್ರೂಪ್ ವಿಮೆಯಿಂದ ಹಣಕಾಸಿನ ನೆರವು ಹಾಗೂ ಹೆಚ್ಚುವರಿ ಅನುದಾನದ ಜತೆಗೆ ಯುದ್ದದ ಸಂದರ್ಭದಲ್ಲಿ ಆದ ಸಾವು ನೋವುಗಳಿಗಾಗಿ ಹುತಾತ್ಸರ ಮಕ್ಕಳ ಕಲ್ಚಾಣಕ್ಕಾಗಿ ಈಗಾಗಲೇ ಅಸ್ತಿತ್ವದಲ್ಲಿರುವ ಹಲವಾರು ಇತರೆ ಯೋಜನೆಗಳ ಜತೆಗೆ ವಿತ್ತೀಯ ನೆರವೂ ಸಹ ನೀಡಲು ನಿಧರಿಸಲಾಗಿದೆ

ಯುವಜನರ ಮನಸ್ಸುಗಳನ್ನು ಕೆಡಿಸಿ ಅವರನ್ನು ಭಯೋತ್ವಾದನೆಯತ್ತ ದೂಡುವ ಶಕ್ತಿಗಳನ್ನು ಕಠಣವಾಗಿ ನಿಗ್ರಹಿಸುವಂತೆ ಜಮ್ನು ಮತ್ತು ಕಾಶ್ಲೀರದ ಪೊಲೀಸ್ ಮಹಾನಿರ್ದೇಶಕ ದಿಲ್ಬಾಗ್ಸಿಂಗ್ ಪೊಲೀಸ್ ಸಿಬ್ದಂದಿಗೆ ಸೂಚನೆ ನೀಡಿದ್ದಾರೆ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿರುವವರನ್ನು ಗುರುತಿಸಿ ಪ್ರಕರಣ ದಾಖಲಿಸುವಂತೆ ಅವರು ನಿರ್ದೇಶಿಸಿದ್ದಾರೆ

ಶುಕ್ರವಾರದಂದು ಥಾಮಸ್ ಅವರನ್ನು ಬಂಧಿಸಿದ ಮುಂಬೈ ಪೊಲೀಸ್ನ ಆರ್ಥಿಕ ಅಪರಾಧಗಳಿಗೆ ಸಂಬಂಧಿಸಿದ ಶಾಖೆ ಅವರನ್ನು ಹೆಚ್ಚುವರಿ ಮುಖ್ಯ ಮೆಟ್ರೋ ಪಾಲಿಟನ್ ಮ್ನಾಜಿಸ್ಲೇಟ್ ಎಸ್

ಶೇಖ್ ಅವರ ಮುಂದೆ ಹಾಜರುಪಡಿಸಿತು ಥಾಮಸ್ ಅವರು ಪಿತೂರಿಯ ಒಂದು ಭಾಗವಾಗಿದ್ದು

ನಾಮಪತ್ರ ಸಲ್ಲಿಕೆ ಅವಧಿ ಮುಗಿದಿದ್ದು ಚುನಾವಣಾ ಅಧಿಕಾರಿಗಳು ನಾಮಪತ್ರಗಳ ಪರಿತೀಲನೆಯಲ್ಲಿ ತೊಡಗಿದ್ದಾರೆ

ಸುದ್ದಿ ಸಂಸ್ಥೆಯೊಂದಕ್ಕೆ ಸಂದರ್ಶನ ನೀಡಿದ ಅವರು ಮಹಾರಾಷ್ವ ವಿಧಾನಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಒಟ್ನಾಗಿ ಸುಲಭವಾಗಿ ಬಹುಮತ ಗಳಸಲಿವೆ ಎಂಬ ಆಶಾ ಭಾವನೆ ವ್ಯಕ್ತಪಡಿಸಿದ್ದಾರೆ

ಸಿರಿಯಾದ ಯುಫ್ರೇಟ್ಸ್ನ ಪೂರ್ವ ಭಾಗದಲ್ಲಿ ಇನ್ನೆರಡು ದಿನಗಳಲ್ಲಿ ಟರ್ಕಿ ಸೇನೆ ವಾಯು ಮತ್ತು ಭೂ ಸೇನಾ ಕಾರ್ಯಾಚರಣೆ ಆರಂಭಿಸುವುದೆಂದು ಟರ್ಕಿಯ ಅಧಕ್ಷ ರಿಸೆಪ್ ತಯಿಪ್ ಎರ್ಡೋಗಾನ್ ತಿಳಿಸಿದ್ದಾರೆ ಈ ಪ್ರದೇತ ಮುಖ್ಲವಾಗಿ ಅಮೆರಿಕ ಬೆಂಬಲಿತ ಕುರ್ದಿತ್ ಸೇನೆಯ ನಿಯಂತ್ರಣದಲ್ಲಿದೆ ತುರ್ಕಿ ಸೇನೆ ಕಳೆದ ಒಂದು ತಿಂಗಳಲ್ಲಿ ಆಗ್ನೇಯ ಭಾಗದ ಸನ್ಲಿಯೂರ್ಫಾ ಪ್ರಾಂತ್ವಕ್ಕೆ ಸೆನಾ ತುಕಡಿಗಳು ಮತ್ತು ರಕ್ಷಣ ಸಾಮಗ್ರಿಗಳನ್ನು ರವಾನಿಸಿದೆ

ಸಿರಿಯಾದಲ್ಲಿ ಸುರಕ್ಷಿತ ವಲಯ ಸ್ವಾಪನೆ ವಿಷಯದಲ್ಲಿ ಅಮೆರಿಕ ವಿಳಂಬ ಮಾಡುತ್ತಿದೆ ಎಂದು ಟರ್ಕಿ ದೂರಿದೆ ಟರ್ಕಿಯಲ್ಲಿ ಹೋರಾಟ ನಡೆಸುತ್ತಿರುವ ಟರ್ಕಿ ಬೆಂಬಲದ ಬಂಡುಕೋರರ ಒಂದು ತಂಡ ಶುಕ್ರವಾರದಂದು ಅಂಕಾರ ನಡೆಸುವ ಗಡಿಯಾಚೆಗಿನ ಭಾರಿ ದಾಳಿಗೆ ಬೆಂಬಲ ನೀಡುವುದಾಗಿ ಶಪಥ ಕೈಗೊಂಡಿದೆ

ನವದೆಹಲಿಯಲ್ಲಿ ನಡೆದ ಫಿನೆಸ್ಟಾ ಓಪನ್ ರಾಷ್ಟೀಯ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ನಿಕಿ ಪೂಣಚ್ಚ ಮತ್ತು ಸೌಜನ್ಯ ಬಾವಿಸೆಟ್ಟ ಕ್ರಮವಾಗಿ ಪುರುಷರು ಮತ್ತು ಮಹಿಳೆಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದರು ನಿನ್ನೆ ನಡೆದ ಪುರುಷರ ಸಿಂಗಲ್ಲ್ ಫೈನಲ್ನಲ್ಲಿ ನಿಕಿ ಪೂಣಚ್ಚ